ಮತ್ತು ಕ್ರಿಕೆಟ್ ಚೆನ್ನೈನಲ್ಲಿ ನಾಳೆ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಮೊದಲ ಏಕದಿನ ಅಂತಾರಾಷ್ಲೀಯ ಪಂದ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾನುರದಲ್ಲಿಂದು ರಾಷ್ಷೀಯ ಗಂಗಾ ಮಂಡಳಿಯ ಚೊಚ್ಚಲ ಸಭೆಯ ಅಧ್ಯಕ್ಷತೆ ವಹಿಸಿ ಗಂಗಾ ನದಿ ಸ್ವಜ್ಜಗೊಳಿಸುವ ಉದ್ವೇಶ ಹೊಂದಿರುವ ನಮಾಮಿ ಗಂಗೆ ಯೋಜನೆಯ ಪ್ರಗತಿ ಪರಿತೀಲಿಸಿದರು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ತನಾಥ್ ಉತ್ತರಾಖಂಡ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಬಿಹಾರ ಉಪಮುಖ್ಯಮಂತ್ರಿ ಸುಶೀಲ್ ಮೋದಿ ಅವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಕೇಂದ್ರ ಸಚಿವರಾದ ಪ್ರಕಾಶ್ ಜಾವಡೇಕರ್ ಗಜೇಂದ್ರ ಸಿಂಗ್ ಶೆಖಾವತ್ ಡಾ ಪರ್ಷವರ್ಧನ್ ಆರ್

ಸಿಂಗ್ ಪ್ರಹ್ಲಾದ್ ಪಟೇಲ್ ಮನ್ನುಬ್ ಮಾಂಡವಿಯ ಪರ್ದೀಪ್ ಸಿಂಗ್ ಮರಿ ಮತ್ತು ಸಂಬಂಧಿಸಿದ ಇಲಾಖೆಗಳ ಉನ್ನತ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ವಿತರಿದ್ದರು ನಮಾಮಿ ಗಂಗೆ ಯೋಜನೆಯ ಪ್ರಗತಿ ಪರಾಮರ್ಶೆ ನಡೆಸಿದ ಪ್ರಧಾನಿ ಮೋದಿ ಅವರು ಗಂಗಾ ನದಿ ಸ್ವಚ್ಚತೆಗೆ ಅಗತ್ನವಾದ ಕೆಲವು ಸಲಹೆ ಸೂಚನೆಗಳನ್ನು ನೀಡಿದರು ಸಭೆಯ ನಂತರ ಸುದ್ಲಿಗಾರರಿಗೆ ವಿವರ ನೀಡಿದ ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ಪ್ರಧಾನಮಂತ್ರಿ ಮೋದಿ ಅವರು ಗಂಗಾ ನದಿ ಸ್ವಜ್ಞತೆಗೆ ಅನ್ವೇಷಣಾ ವರಿಕಲ್ಪನೆಗಳನ್ನು ನೀಡಿದ್ದಾರೆ ಮೋದಿ ನೇತೃತ್ವದಲ್ಲಿ ಅತಿ ಶೀಘವೇ ಗಂಗಾ ನದಿ ಸಂಪೂರ್ಣ ಸ್ವಚ್ಛವಾಗಲಿದೆ ನದಿ ಒಡಲಿಗೆ ಪರಿಯುತ್ತಿದ್ದ ಕೈಗಾರಿಕಾ ಮಲೀನ ನೀರು ಕಡಿಮೆಯಾಗುತ್ತಿದೆ

ಜಾರ್ಖಂಡ್ ವಿಧಾನಸಭಾ ಚುನಾವಣೆಯ ನಾಲ್ಲನೇ ಹಂತದ ಬಹಿರಂಗ ಪ್ರಚಾರ ಇಂದು ಸಂಜೆ ಅಂತ್ನವಾಗಿದೆ

ನಾನಾ ರಾಜಕೀಯ ಪಕ್ಷಗಳ ಹಿರಿಯ ನಾಯಕರು ಇಂದು ಮತದಾರರನ್ನು ಓಲೈಸುವ ಕೊನೆಯ ಕಸರತ್ತು ನಡೆಸಿದರು ಪೌರತ್ವ ತಿದ್ದುಪಡಿ ಕಾಯ್ದೆ ವಿಷಯದಲ್ಲಿ ಪ್ರತಿಪಕ್ಷಗಳು ದೇಶದ ಜನರಲ್ಲಿ ಗೊಂದಲ ಸೃಷ್ಟಿಸುತ್ತಿವೆ ಎಂದು ಕೇಂದ್ರ ಗೃಪ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ ಜಾರ್ಖಂಡ್ನ ಗಿರ್ದ್ನಲ್ಲಿ ಚುನಾವಣಾ ರ್ಕಾಲಿ ಉದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ರಾಪುಲ್ ಗಾಂಧಿ ಮತ್ತು ಇತರೆ ನಾಯಕರು ಈಶಾನ್ಯ ರಾಜ್ಯಗಳಲ್ಲಿ ಜನರನ್ನು ಹಿಂಸಾಚಾರಕ್ಕೆ ಪ್ರಚೋದಿಸುತ್ತಿದ್ದಾರೆ ಬಿಜೆಪಿ ಮುಸ್ಲಿಂ ವಿರೋಧಿ ಅಲ್ಲ ಕೇಂದ್ರ ಸರ್ಕಾರವು ಆ ಸಮುದಾಯದ ಹಿತಾಸಕ್ತಿ ಮತ್ತು ಪಕ್ಕುಗಳನ್ನು ಸಂರಕ್ಷಿಸಲು ಬದ್ಧವಾಗಿದೆ ಎಂದರು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳು ರಾಜಕೀಯ ಲಾಭಗಳಿಸಲು ಮುಂದಾಗಿವೆ ಭಾರತೀಯ ಮುಸಲ್ಮಾನರು ಈ ದೇಶದ ನಾಗರಿಕರು ಅವರು ನಾಗರಿಕರಾಗಿಯೇ ಮುಂದುವರೆಯಲಿದ್ದಾರೆ ಪೌರತ್ವ ಕಾಯ್ವೆಯು ಭಾರತದ ಯಾವೊಬ್ಬ ನಾಗರಿಕರ ಪೌರತ್ವವನ್ನು ಕಿತ್ತುಕೊಳ್ಳುವ ಉದ್ದೇಶ ಹೊಂದಿಲ್ಲ ಹಾಗಾಗಿ ಮುಸಲ್ಮಾನ ಬಾಂಧವರು ಈ ಕಾಯ್ದೆಯ ಬಗ್ಗೆ ಆತಂಕ ಅಥವಾ ಭೀತಿಪಡುವ ಅಗತ್ಯವಿಲ್ಲ ಕ್ರಿವಳಿ ತಲಾಖ್ ಕಾಯ್ದೆಯನ್ನು ರದ್ದುಗೊಳಿಸಿದ ನಂತರ ಮುಸಲ್ಮಾನ ಮಹಿಳೆಯರು ಸಂತಸದಿಂದ ಇದ್ದಾರೆ ಎಂದು ಅಮಿತ್ ಶಾ ತಿಳಿಸಿದರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಕೂರ್ನಲ್ಲಿ ಚುನಾವಣಾ ರ್ಕಾಲಿ ಉದ್ದೇಶಿಸಿ ಮಾತನಾಡಿ ಪಾಕಿಸ್ತಾನ ಆಫ್ಲಾನಿಸ್ತಾನ ಮತ್ತು ಬಾಂಗ್ಲಾದೇಶ ಗಡಿಯಲ್ಲಿರುವ ಭಾರತದ ಮುಸ್ಲಿಂಯೇತರ ಅಲ್ಲಸಂಬ್ಯಾತರು ಪಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಈ ರಾಷ್ಟಗಳಿಂದ ವಲಸೆ ಬಂದಿರುವ ಜನರಿಗೆ ಕೇಂದ್ರ ಸರ್ಕಾರ ಪಕ್ಕು ಮತ್ತು ಗೌರವಗಳನ್ನು ನೀಡಿದೆ ಎಂದರು ಮುಸಲ್ಮಾನರಿಗೆ ಕೇಂದ್ರ ಸರ್ಕಾರ ತಾರತಮ್ಮ ಮಾಡುತ್ತಿಲ್ಲ ನರೇಂದ್ರ ಮೋದಿ ಸರ್ಕಾರ ಪೆಚ್ವಿನ ಮುಸಲ್ಮಾನರಿಗೆ ಪೌರತ್ವ ನೀಡಿದೆ ಎಂದು ಸಮರ್ಧಿಸಿಕೊಂಡರು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಭಾರತೀಯ ಸಂಸ್ಕೃತಿ ಮತ್ತು ಸಮಾಜವನ್ನು ಒಡೆಯುವ ಯಾವುದೇ ನಡೆಗಳಿಗೆ ವಿರೋಧವಿದೆ ಎಂದು ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಹೇಳುತ್ತಾ ಬಂದಿದೆ ಎಂದು ಮಧ್ಯಪ್ರದೇಶ ಮುಖ್ಯಮಂತ್ರಿ ಕಮಲ್ನಾಥ್ ತಿಳಿಸಿದ್ದಾರೆ ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಪ್ರತಿಕ್ರಿಯೆ ನೀಡಿದ ಅವರು ಸಮಾಜ ಮತ್ತು ಸಂಸ್ಟ್ರತಿ ಒಡೆಯುವ ಯಾವುದೇ ರೀತಿಯ ನಿರ್ಧಾರಗಳನ್ನು ಒಪ್ಪಲಾಗದು ಮಧ್ಯಪ್ರದೇಶ ಸರ್ಕಾರದ ನಿಲುವೇ ಕಾಂಗ್ರೆಸ್ ಪಕ್ಷದ ನಿಲುವು ಆಗಿದೆ ಎಂದು ಅವರು ತಿಳಿಸಿದರು ಪೌರತ್ವ ತಿದ್ದುಪಡಿ ವಿಧೇಯಕದ ಕರಡು ರೂಪಿಸುವ ಮುನ್ನ ಕೇಂದ್ರ ಸರ್ಕಾರ ಏಕೆ ರಾಜ್ಯಗಳ ಜೊತೆ ಸಮಾಲೋಚನೆ ನಡೆಸಲಿಲ್ಲ ಎಂದು ಕಮಲ್ನಾಥ್ ಪ್ರಶ್ನಿಸಿದ್ದಾರೆ ರಾಜ್ಯದ ಜನತೆ ಶಾಂತಿ ಕಾಪಾಡಬೇಕು ಹಿಂಸಾಚಾರದಲ್ಲಿ ಯಾರೇ ತೊಡಗಿದರೂ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಎಚ್ಚರಿಸಿದ್ದಾರೆ ನಾಗರಿಕರು ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು ಶ್ರೀಸಾಮಾನ್ಯರಿಗೆ ತೊಂದರೆಯಾಗುವಂತೆ ರಸ್ತೆ ಮತ್ತು ರೈಲು ಸಂಚಾರಕ್ಕೆ ತಡೆ ಒಡ್ಡಬಾರದು ಸರ್ಕಾರದ ಆಸ್ತಿ ವಾಸ್ತಿಗೆ ಪಾನಿಯುಂಟು ಮಾಡುವವರ ವಿರುದ್ಧ ಕಾಣ ತ್ರಮ ಜರುಗಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಮತ್ತು ದೇಶವ್ಯಾಪಿ ಉದ್ದೇಪಿತ ರಾಷ್ಟೀಯ ಪೌರತ್ವ ನೋಂದಣಿಯಿಂದ ಪಶ್ಚಿಮ ಬಂಗಾಳಕ್ಕೆ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ ಎಂದು ಮಮತಾ ಬ್ಯಾನರ್ಜಿ ಸ್ಪಷ್ಟಪಡಿಸಿದ್ದಾರೆ ನಮ್ಮ ಆಕಾಶವಾಣಿ ಬಾತ್ಮೀದಾರರು ವರದಿ ಮಾಡಿದ್ದು ಪಶ್ಚಿಮ ಬಂಗಾಳದ ನಾನಾ ಕಡೆ ಪ್ರತಿಭಟನೆಗಳು ಮುಂದುವರೆದಿವೆ ಪ್ರತಿಭಟನಾಕಾರರು ರಸ್ತೆ ಮತ್ತು ರೈಲು ಸಂಚಾರಕ್ಕೆ ತಡೆ ಒಡ್ಡುತ್ತಿದ್ದಾರೆ ಅಲ್ಲದೆ ಹೌರಾ ಜಿಲ್ಲೆಯ ಸಂಕ್ರೇಲ್ನಲ್ಲಿ ರೈಲು ನಿಲ್ದಾಣ ವ್ಯವಸ್ಥಾಪಕರ ಕಚೇರಿಗೆ ಪಾನಿಯುಂಟು ಮಾಡಿದ್ದಾರೆ ಪಲವಾರು ಬಸ್ಗಳಿಗೆ ಬೆಂಕಿ ಪಚ್ಚಲಾಗಿದೆ ಶೀವ್ರ ಪತಿಭಟನೆ ಓನ್ನೆಲೆಯಲ್ಲಿ ಪಲವಾರು ರೈಲು ಸಂಚಾರವನ್ನು ರದ್ದು ಮಾಡಿ ಸಮಯ ಮರು ನಿಗದಿಪಡಿಸಲಾಗಿದೆ ಎಲ್ಲಾ ಮೊಲೀಸ್ ಠಾಣೆಗಳಿಗೂ ಸನ್ನದ್ಧವಾಗಿರುವಂತೆ ಕಟ್ಟೆಚ್ಚರ ಘೋಷಿಸಲಾಗಿದೆ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸಿಟಿಇಟಿಯ ಪ್ರಶ್ನೆಪತ್ರಿಕೆ ಸೋರಿಕೆಯ ವರದಿಗಳನ್ನು ಕೇಂದ್ರೀಯ ಪೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇ ನಿರಾಕರಿಸಿದೆ ಕಾನ್ಪುರದಲ್ಲಿ ಸಿಟಿಇಟಿ ಪ್ರಶ್ನೆಪತ್ರಿಕೆ ಸೋರಿಕೆಯಾಗಿದೆ ಎಂಬ ವರದಿಗಳ ಹಿನ್ನೆಲೆಯಲ್ಲಿ ಅದು ಈ ಸ್ಪಷ್ಟನೆ ನೀಡಿದೆ ಪರೀಕ್ಷೆಗೆ ಒಂದೂವರೆ ತಾಸಿಗೆ ಮುನ್ನ ಪ್ರಶ್ನೆಪತ್ರಿಕೆಗಳು ಸೋರಿಕೆಯಾಗಿವೆ ಎಂಬ ವರದಿಗಳು ನಿರಾಧಾರ ಮತ್ತು ಜನರನ್ನು ದಾರಿ ತಪ್ಪಿಸುವಂತಿದೆ ಎಂದು ಅದು ತಿಳಿಸಿದೆ ಬಡತನ ನಿರ್ಮೂಲನೆಯ ಜೊತೆಗೆ ಮಧ್ಯಮ ವರಮಾನ ರಾಷ್ಟವಾಗಿ ಸುಸ್ಥಿರ ಅಭಿವೃದ್ಧಿ ಹೊಂದಲು ಭಾರತ ನಿರ್ದಿಷ್ಟ ಗುರಿ ಪಾಕಿಕೊಂಡಿದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ತಿಳಿಸಿದ್ದಾರೆ

ದೇಶದ ಸಾಮಾಜಿಕ ಮತ್ತು ಆರ್ಥಿಕ ಗುರಿಗಳನ್ನು ಸಾಧಿಸಲು ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಮತ್ತು ಉನ್ನತ ಕಲಿಕಾ ಕೇಂದ್ರಗಳು ಕಾರ್ಯೋನ್ಮುಖವಾಗಬೇಕು

ಉತ್ಪಾದಕತೆ ಮತ್ತು ಪ್ರಯೋಜನಕಾರಿ ಸಂಶೋಧನೆ ಮೂಲಕ ರೈತರಿಗೆ ಬೆಂಬಲ ನೀಡುವ ಪಾಗೂ ಸುಶ್ಧಿರ ಕೃಷಿಯನ್ನು ಉತ್ತೇಜಿಸುವ ರಾಷ್ಟೀಯ ಗುರಿ ಸಾಧನೆಗೆ ಕೇಂದ್ರೀಯ ಕೃಷಿ ವಿಶ್ವವಿದ್ಯಾಲಯಗಳು ಮೂರಕವಾಗಿ ಕಾರ್ಯ ನಿರ್ವಹಿಸಬೇಕು ಎಂದು ರಾಷ್ಟಪತಿ ಸಲಹೆ ನೀಡಿದರು ವಿದ್ಯಾರ್ಥಿಗಳಲ್ಲಿ ಸಂತೋಧನೆ ಅನುತೋಧನೆ ಮತ್ತು ಉದ್ಯಮಶೀಲತೆಯ ಉತ್ತೇಜನ ಮತ್ತು ಕೈಗಾರಿಕಾ ಶಿಕ್ಷಣ ಪರಿಸರ ನಿರ್ಮಾಣ ಕುರಿತು ನಾನಾ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳು ಸಮಾವೇಶದಲ್ಲಿ ಪ್ರಸ್ತುತಿ ನೀಡಿದವು ಅಸ್ಲಾಂ ರಾಜ್ಯದಲ್ಲಿ ಸೃಷ್ಟಿಯಾಗಿದ್ದ ಬಿಗುವಿನ ವಾತಾವರಣ ತಿಳಿಯಾಗುತ್ತಿದ್ದು ಜನಜೀವನ ಸಪಜ ಶ್ಥಿತಿಯತ್ತ ಮರಳುತ್ತಿದೆ

ಗುವಾಹತಿ ಮತ್ತು ದಿಬ್ರುಘಡ ಪ್ರದೇಶದಲ್ಲಿ ಕೆಲತಾಸುಗಳ ಕಾಲ ಕರ್ಮ್ಲೂ ಸಡಿಲಿಸಲಾಗಿತ್ತು ನಿಲುಗಡೆಯಾಗಿದ್ದ ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಲು ಈಶಾನ್ಯ ಗಡಿ ರೈಲ್ವೆ ಇಂದು ಮಧ್ಯಾಷ್ನ ಗುವಾಪತಿ ಮತ್ತು ದಿಮಾಮರ್ ನಡುವೆ ರೈಲು ಸಂಜಾರ ಕಲ್ಪಿಸಿತ್ತು

ಗುವಾಪತಿಯಲ್ಲಿ ಜನರು ಮಾರುಕಟ್ಟೆಗಳಲ್ಲಿ ಸರಕು ಮತ್ತು ಪದಾರ್ಥಗಳನ್ನು ಖರೀದಿಸುವ ದೃಶ್ಯ ಸಾಮಾನ್ಯವಾಗಿತ್ತು ರಸ್ತೆಗಳಲ್ಲಿ ವಾಪನಗಳ ಸಂಚಾರ ಆರಂಭವಾಗಿದೆ ಪಲವಾರು ಎಟಿಎಂಗಳ ಮುಂದೆ ಜನರು ಸರದಿ ಸಾಲಿನಲ್ಲಿ ನಿಂತು ಪಣ ಪಡೆಯುತ್ತಿದ್ಲು ಪಲವಾರು ಎಟಿಎಂಗಳಲ್ಲಿ ನಗದಿಲ್ಲದೆ ಜನರು ಪರದಾಡುತ್ತಿದ್ಲಾರೆ

ಭದ್ರತಾ ಸಿಬ್ಬಂದಿ ರಾಜ್ಯದೆಲ್ಲೆಡೆ ಕಟ್ಟುನಿಟ್ಟಿನ ನಿಗಾ ವಹಿಸಿದ್ದಾರೆ ಅಸ್ನಾಂನಲ್ಲಿ ಪೌರತ್ತ ವಿಧೇಯಕ ಕಾಯ್ಲೆ ವಿರೋಧಿಸಿ ವ್ಲಾಪಕ ಪ್ರತಿಭಟನೆ ಮತ್ತು ಹಿಂಸಾಚಾರ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಮಣಿಮರದಲ್ಲಿ ವೆಟ್ರೋಲಿಯಂ ಉತ್ಪನ್ನಗಳಿಗೆ ಅಭಾವ ಕಾಣಿಸಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಮಣಿಪುರ ಸರ್ಕಾರ ಪೆಟ್ರೋಲಿಯಂ ಉತ್ಪನ್ನಗಳ ವಿತರಣೆಗೆ ಪಡಿತರ ವ್ಯವಸ್ವೆಯನ್ನು ಜಾರಿಗೆ ತಂದಿದೆ

ಸಾಮಾನ್ನ ಪಣಕಾಸು ನಿಯಮಾವಳಿಗಳನ್ನು ಉಲ್ಲಂಘಿಸಿ ಸಭಾಂಗಣ ನವೀಕರಣಕ್ಕೆ ಅಧಿಕ ಮೊತ್ತದ ಗುತ್ತಿಗೆ ನೀಡಲಾಗಿದೆ ಎಂದು ಸಂಸ್ನತಿ ಸಚಿವಾಲಯದ ಮುಖ್ಯ ವಿಚಕ್ಷಣಾಧಿಕಾರಿ ದೂರು ನೀಡಿದ್ದಾರೆ ಚೆನ್ನೈನಲ್ಲಿ ನಾಳೆ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಮೊದಲ ಏಕದಿನ ಅಂತಾರಾಷ್ಷೀಯ ಪಂದ್ಯ ಆರಂಭವಾಗಲಿದೆ ಮೂರು ಪಂದ್ಲಗಳ ಸರಣಿಯ ಮೊದಲ ಪಂದ್ಲದಲ್ಲಿ ನಾಳೆ ಗಾಯಾಳು ಭುವನೇಶ್ವರ್ ಕುಮಾರ್ ಬದಲಿಗೆ ಮುಂಬೈನ ಶಾರ್ದುಲ್ ಠಾಕೂರ್ ಆಡಲಿದ್ದಾರೆ ಈ ಮುನ್ನ ಶಿಖರ್ ಶ ಧವನ್ ಸ್ವಾನಕ್ಕೆ ಕರ್ನಾಟಕದ ಬ್ಯಾಟ್ಸ್ಮನ್ ಮಾಂಯಾಂಕ್ ಅಗರವಾಲ್ ಅವರನ್ನು ಬದಲಿಸಲಾಗಿತ್ತು

ರಕ್ಷಣಾ ಕಾರ್ಯಕರ್ತರು ಭರದ ಶೋಧ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ